ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಬ್ರೆಜಿಲ್ ಅಧ್ಯಕ್ಷ ಜ್ಟೆರ್ ಮೆಸಿಯಾಸ್ ಬೋಲ್ಫೋನರೋ ಅವರೊಂದಿಗೆ ಮಾತುಕತೆ

ಇಂದು ರಾಷ್ಟೀಯ ಮತದಾರರ ದಿನ ಆಚರಣೆ ಮತದಾನದ ಮಹತ್ನ ಕುರಿತು ಜಾಗೃತಿ ಕಾರ್ಯಕ್ರಮಗಳ ಆಯೋಜನೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ಬ್ರೆಸಿಲ್ ಅಧ್ಯಕ್ಷ ಜೈರ್ ಮೆಸಿಯಾಸ್ ಬೋಲ್ಲೋನರೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಈ ಮಾತುಕತೆ ನಂತರ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತದೆ ನಾಳೆ ನಡೆಯಲಿರುವ ಗಣ ರಾಜ್ಯೋತ್ಸವ ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲು ಬ್ರೆಸಿಲ್ ಅಧ್ಯಕ್ಷರು ನಿನ್ನೆ ದೆಹಲಿಗೆ ಆಗಮಿಸಿದ್ದಾರೆ ಇಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ನೂ ಕೂಡ ಭೇಟಿ ಮಾಡಲಿರುವ ಬೋಲ್ಪೊನರೋ ಅವರಿಗೆ ಗೌರವಾರ್ಥ ಔತಣಕೂಟ ಆಯೋಜಿಸಲಾಗಿದೆ

ಭಾರತ ಮತ್ತು ಬ್ರೆಜಿಲ್ ನಡುವೆ ಈ ಸಂದರ್ಭದಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ನಡೆಯಲಿದ್ದು ರಾಜಕೀಯ ಆರ್ಥಿಕ ರಕ್ಷಣೆ ಮತ್ತು ಭದ್ರತಾ ವಿಷಯಗಳು ಪ್ರಮುಖವಾಗಿವೆ ಜತೆಗೆ ಕೃಷಿ ಬಾಹ್ವಾಕಾಶ ಆರೋಗ್ಯ ಮತ್ತು ಆಹಾರ ಸಂಸ್ಕರಣೆಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರದ ಕುರಿತು ಚರ್ಚೆಗಳು ನಡೆಯಲಿವೆ ಅಧ್ಲಕ್ಷ ಜೈರ್ ಬೋಲ್ವೊನರೋ ಭೇಟಿಯಿಂದ ಭಾರತ ಮತ್ತು ಬ್ರೆಜಿಲ್ ನಡುವಿನ ಬಾಂಧವ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ಪ್ರಧಾನ ಮಂತ್ರಿ ಹೇಳಿದ್ದಾರೆ

ಆಕಾಶವಾಣಿಯ ಎಲ್ಲಾ ರಾಷ್ಟೀಯ ಜಾಲತಾಣ ಹಾಗೂ ದೂರದರ್ಶನದ ಎಲ್ಲಾ ಚಾನಲ್ಗಳಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ರಾಷ್ಷಪತಿಯವರ ಭಾಷಣ ಪ್ರಸಾರವಾಗಲಿದೆ ಬಳಿಕ ದೂರದರ್ಶನದ ಎಲ್ಲಾ ಪ್ರಾದೇಶಿಕ ಚಾನಲ್ಗಳಲ್ಲೂ ಆಯಾ ಸ್ವಳೀಯ ಭಾಷೆಗಳಲ್ಲಿ ಅನುವಾದ ಪ್ರಸಾರವಾಗಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ತಮ್ಮ ಪ್ರತಿ ತಿಂಗಳ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ನ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ

ಈ ಕುರಿತು ಟ್ಲೀಟ್ ಮಾಡಿರುವ ನರೇಂದ್ರ ಮೋದಿ ಅವರು ಈ ಬಾರಿಯ ಮನ್ ಕೀ ಬಾತ್ ಕಾರ್ಯಕ್ರಮ ವಿಶೇಷವಾಗಿದೆ

ಅಥವಾ ನಮೋ ಆ್ಲಪ್ ಓಪನ್ ಘೋರಂ ಇಲ್ಲವೇ ಮೈಗೋವ್ಗೆ ಬರೆದು ಕಳುಹಿಸಬಹುದು

ಇಂದಿನವರೆಗೆ ಮಾತ್ರ ಸಂದೇಶಗಳನ್ನು ಕಳುಹಿಸಲು ಅವಕಾಶವಿರುತ್ಲದೆ ದಾಖಲಾಗುವ ಕೆಲ ಸಂದೇಶಗಳು ಕಾರ್ಯಕ್ರಮದ ವೇಳೆ ಪ್ರಸಾರವಾಗಲಿವೆ ಪೌರತ್ತ ತಿದ್ದುಪಡಿ ಕಾಯ್ದೆ ಕುರಿತಂತೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಗಳು ಜನತೆಯ ದಿಕ್ಕು ತಪ್ಪಿಸುತ್ತಿವೆ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಆರೋಪಸಿದ್ದಾರೆ ರಾಷ್ಷ ರಾಜಧಾನಿ ದೆಹಲಿಯ ಮುಸ್ತಫಾಬಾದ್ನಲ್ಲಿ ನಿನ್ನೆ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಭಾಷಣ ಮಾಡಿದ ಅವರು ಈ ವಿಷಯವಾಗಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಗಳು ಜನತೆಯನ್ನು ಪ್ರಚೋದಿಸುತ್ತಿವೆ ಎಂದರು

ಕರವಾಲ ನಗರ ಹಾಗೂ ಗೋಕುಲಮರಗಳಲ್ಲೂ ಅಮಿತ್ ಶಾ ಅವರು ಮತ್ತೆರಡು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದ್ದರು

ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಸುವ ಮೂಲಕ ದೇಶದ ವಾತಾವರಣವನ್ನು ಹಾಳು ಮಾಡಲಾಗುತ್ತಿದೆ ಎಂದು ನಿಯೋಗವು ಈ ಸಂದರ್ಭದಲ್ಲಿ ರಾಷ್ಟಪತಿ ಅವರಿಗೆ ತಿಳಿಸಿದೆ ಸ್ವಯಂ ಸೇವೆಯ ಅಂಶಗಳು ನಾಗರಿಕ ಸಮಾಜದ ಒಂದು ವಿಭಾಗವಾಗಿದ್ದು ಜನತೆಯಲ್ಲಿ ತಪ್ಪು ಮಾಹಿತಿಯನ್ನು ಬಿತ್ತುವ ಪ್ರಯತ್ನದ ಮೂಲಕ ಮುಗ್ದ ಭಾರತೀಯರು ಅದರಲ್ಲೂ ವಿಶೇಷವಾಗಿ ಯುವಕರು ಮತ್ತು ಅಲ್ಪಸಂಖ್ಯಾತ ವರ್ಗದ ಜನತೆಯ ದಿಕ್ಕು ತಪ್ಪಿಸಲಾಗುತ್ತಿವೆ ಎಂದು ನಿಯೋಗದ ಸದಸ್ಯರು ರಾಷ್ಟಪತಿಯವರಿಗೆ ಹೇಳಿದರು ಪೌರತ್ತ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಸುವ ಮೂಲಕ ದೇಶದಲ್ಲಿನ ವಾತಾವರಣವನ್ನು ಪದಗೆಡಿಸುತ್ತಿರುವ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ಸರ್ಕಾರಕ್ಕೆ ಸೂಚಿಸಬೇಕೆಂದು ರಾಷ್ಷಪತಿ ಅವರಲ್ಲಿ ನಿಯೋಗವು ಮನವಿ ಮಾಡಿಕೊಂಡಿತು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವವರ ವಿರುದ್ದ ಯೋಗ ಗುರು ಸ್ವಾಮಿ ರಾಮದೇವ್ ಟೀಕೆ ವ್ಯಕ್ತಪಡಿಸಿದ್ದಾರೆ ದೇಶವು ಸಂಸತ್ತಿನ ಮೂಲಕ ನಡೆಯುತ್ತದೆ ಆದರೆ ಬೀದಿಗಳಿಂದ ಅಲ್ಲ ಎಂಬುದನ್ನು ತಿಳಿಯಬೇಕು ದೇಶದ ಪ್ರತಿಯೊಬ್ಲ ನಾಗರಿಕನಿಗೂ ಪ್ರತಿಭಟಿಸುವ ಹಕ್ಕಿದೆ ಆದರೆ ಆ ಪ್ರತಿಭಟನೆ ಸತ್ನ ಮತ್ತು ಸರಿಯಾದ ಮಾಹಿತಿ ಆಧಾರದ ಮೇಲೆ ಇರಬೇಕು ಎಂದು ರಾಮ್ದೇವ್ ಹೇಳಿದ್ದಾರೆ ಆದರೆ ಪ್ರಸ್ತುತ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆಯೂ ತಪ್ಪು ಮಾಹಿತಿ ಮತ್ತು ತಪ್ಪು ತಿಳುವಳಿಕೆಯಿಂದ ಕೂಡಿದ್ದಾಗಿದೆ ಎಂದು ಹೇಳಿದ ಅವರು ಈ ಹಿಂದೆ ರಾಷ್ಷಸಿತ ಮಹಾತ್ನಾಗಾಂಧಿ ಮತ್ತು ಜವಾಹರಲಾಲ್ ನೆಹರು ಅವರು ಪ್ರಮುಖವಾಗಿ ಪ್ರಸ್ತಾಪಿಸಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುವುದರಲ್ಲಿ ಯಾವುದೇ ತಮ್ಪ ಇಲ್ಲ ಎಂದು ಹೇಳಿದ್ದಾರೆ

ಭಾರತೀಯ ಚುನಾವಣಾ ಆಯೋಗದ ಸಂಸ್ಲಾಪನಾ ದಿನದ ಅಂಗವಾಗಿ ಈ ಕಾರ್ಯಕ್ರಮ ನಡೆಯುತ್ತಿದೆ

ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಚುನಾವಣಾ ಕರ್ತವ್ಯ ನಿರ್ವಹಿಸಿದ ಜಿಲ್ಲೆ ಮತ್ತು ರಾಜ್ಯಮಟ್ಟದ ಚುನಾವಣಾ ಅಧಿಕಾರಿಗಳಿಗೆ ರಾಷ್ಟೀಯ ಪುರಸ್ನಾರಗಳನ್ನು ಅವರು ಪ್ರದಾನ ಮಾಡಲಿದ್ದಾರೆ ರಾಜ್ಞದಲ್ಲಿ ಕಾಲೇಜುಗಳಲ್ಲಿ ಇರುವ ಎನ್ಎಸ್ಎಸ್ ಸೇವಾ ಚಟುವಟಿಕೆಗಳು ಪ್ರೌಢಶಾಲಾ ಮಟ್ಟದಲ್ಲೂ ಆರಂಭವಾಗಿವೆ

ಕಲ್ಪನಾ ತಿಳಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಫಟಕ ನಿನ್ನೆ ಆಯೋಜಿಸಿದ ಏಕಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮುಂಬರುವ ದಿನಗಳಲ್ಲಿ ಪ್ರಾಥಮಿಕ ಶಾಲಾ ಹಂತದಲ್ಲೂ ಎನ್ಎಸ್ಎಸ್ ಚಟುವಟಿಕೆಗಳನ್ನು ವಿಸ್ತರಿಸುವ ಗುರಿ ಇದೆ ಎಂದು ಹೇಳಿದರು

ವಿದೇಶದಲ್ಲಿ ಅಕ್ರಮವಾಗಿ ಆಸ್ತಿಪಾಸ್ತಿಗಳನ್ನು ಹೊಂದಿದ ಆರೋಪದ ಮೇಲೆ ಕೆಲ ಸಮೂಹಗಳು ಹೊಂದಿದ್ದ ಆಸ್ತಿ ಪಾಸ್ತಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದಾರೆ

ಪ್ರಸ್ತುತ ಈ ವೇದಿಕೆಯ ಅಧ್ಯಕ್ಷರಾಗಿರುವ ಬಾಂಗ್ಲಾದೇಶ ಚುನಾವಣಾ ಆಯುಕ್ತ ಕೆ